ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ಪ್ರಕರಣ ಹೆಚ್ಚಳ ಹಿನ್ನೆಲೆ ಕೊರೋನಾ ಮಾರ್ಗಸೂಚಿ ಉಲ್ಲಂಘಿಸುವವರ ವಿರುದ್ದ ದುಬಾರಿ ದಂಡ ವಿಧಿಸಲು ಆರೋಗ್ಯ ಇಲಾಖೆ ನಿರ್ಧಾರ

ಅಸ್ಪಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆಬೀಳಲಿದೆ

ಮತದಾರರ ಮನವೊಲಿಕೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೊನೆಯ ಹಂತದ ಪ್ರಯತ್ನಗಳಲ್ಲಿ ತೊಡಗಿವೆ ಮೊದಲ ಹಂತದಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಎನ್ಡಿಎ ಮತ್ತು ಮಹಾಜೋತ್ ಅಥವಾ ಮಹಾಮೈತ್ರಿಕೂಟದ ನಡುವೆ ನೇರ ಸ್ಪರ್ಧೆ ಇರಲಿದೆ ಆದಾಗ್ಯೂ ಅಸ್ಸಾಂ ಜಾತೀಯ ಪರಿಷತ್ ಪ್ರಾಂತೀಯ ಪಡೆಗಳು ಮತ್ತು ರಾಯ್ಜೋರ್ನ ಸ್ವತಂತ್ರ ಅಭ್ಯರ್ಥಿಗಳು ಕೆಲವು ಸ್ಥಾನಗಳಲ್ಲಿ ಹೋರಾಟ ನಡೆಸುವ ನಿರೀಕ್ಷೆಯಿದೆ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಿಪುನ್ ಬೋರಾ ಅಸೋಂ ಗಣ ಪರಿಷತ್ ಮುಖ್ಯಸ್ಡ ಅತುಲ್ ಬೋರಾ ಹಾಗೂ ಕಾರ್ಯಕಾರಿ ಅಧ್ಯಕ್ಷ ಕೇಶಬ್ ಮಹಾಂತ ಅವರು ಈ ಹಂತದಲ್ಲಿ ಚುನಾವಣಾ ಕಣದಲ್ಲಿದ್ದಾರೆ ಮತ್ತೊಂದೆಡೆ ಅಸ್ಸಾಂ ಜಾತೀಯ ಪರಿಷತ್ ಅಧ್ಯಕ್ಷ ಲುರಿನ್ಜೋತಿ ಗೊಗೊಯ್ ಮತ್ತು ರಾಯ್ ಜೋರ್ದಲ್ ಅಧ್ಯಕ್ಷ ಅಖಿಲ್ ಗೊಗೊಯ್ ಅವರು ಕೂಡಾ ಈ ಹಂತದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಈ ಹಂತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ವಾಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವರುಗಳಾದ ರಾಜ್ನಾಥ್ ಸಿಂಗ್ ಅಮಿತ್ ಶಾ ಮೊದಲಾದ ಹಿರಿಯ ಮುಖಂಡರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಹಿರಿಯ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಛತ್ತೀಸ್ಗಢ್ ಮುಖ್ಯಮಂತ್ರಿ ಭೂಪೇಶ್ ಬಫೇರ್ ಅವರುಗಳು ಕೂಡಾ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದರು

ಮೇಧೀನಿಪುರ್ ಮತ್ತು ಜರ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳ ಪೈಕಿ ಸಚಿವರು ಶಾಸಕರು ಮಾಜಿ ಸಚಿವರು ಮತ್ತು ಮಾಜಿ ಸಂಸದರು ರಾಜಕೀಯ ಪ್ರವೇಶಿಸಿರುವ ಇಬ್ಬರು ಚಲನಚಿತ್ರ ತಾರೆಯರು ಸೇರಿದ್ದಾರೆ ರಾಜ್ಯದ ಪಶ್ಚಿಮ ಭಾಗದ ಮೇದೀನಿ ಪುರ ಸ್ಥಾನಕ್ಕೆ ಬೆಂಗಾಲಿ ಚಿತ್ರೋದ್ಯಮದ ಪ್ರಮುಖ ತಾರೆ ಜೂನ್ ಮಲಿಯಾ ಅವರನ್ನು ತೃಣಮೂಲ ಕಾಂಗ್ರೆಸ್ ಕಣಕ್ಕಿ ಳಿಸಿದೆ ಬಿಜೆಪಿ ತನ್ನ ಮಾಜಿ ಜಿಲ್ಲಾಧ್ಯಕ್ಷ ಸಮಿತ್ ಕುಮಾರ್ ದಾಶ್ ಅವರನ್ನು ಕಣಕ್ಕಿ ಳಿಸಿದೆ ಮತ್ತೊಂದೆಡೆ ಜರ್ ಗ್ರಾಮ್ ಕ್ಷೇತ್ರದಲ್ಲಿ ನಟಿ ಬಿರ್ಬಾಹಾ ತೃಣಮೂಲ ಕಾಂಗ್ರೆಸ್ನಿಂದ ಸುಖಮಾಯ್ ಸತ್ವತಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಿಂಸೆ ಮತ್ತು ಉದ್ವಿಗ್ನತೆ ಸಹಿಸಲು ಸಾಧ್ಯವೇ ಇಲ್ಲ ಎಂದು ಭಾರತೀಯ ಚುನಾವಣಾ ಆಯೋಗ ಎಚ್ಚರಿಕೆ ನೀಡಿದೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಅಧ್ಯಕ್ಷತೆಯ ಆಯೋಗದ ಪೂರ್ಣ ಪೀಠವು ಸಿಲಿಗುರಿಯಲ್ಲಿ ನಿನ್ನೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಲಪನ್ ಬಂಡೋಪಾಧ್ಯಾಯ ಮತ್ತು ಡಿಜಿಪಿ ನೀರಜ್ ನಯನ್ ಅವರೊಂದಿಗೆ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯ ಪರಾಮರ್ಶೆ ಸಭೆ ನಡೆಸಿತು ಮತಗಟ್ಟಿಗಳಲ್ಲಿ ನಡೆಸಲಾಗುತ್ತಿರುವ ವ್ಯವಸ್ತೆಗಳನ್ನು ವೆಬ್ಕಾಸ್ವಿಂಗ್ ಮೂಲಕ ಖಚಿತಪಡಿಸುವಂತೆ ಆಯೋಗವು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಪಶ್ಚಿಮ ಬಂಗಾಳ ರಾಜ್ಯಾದ್ಯಂತ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಪೂರಕವಾಗಿ ಕೇಂದ್ರೀಯ ಪಡೆಗಳನ್ನು ನಿಯೋಜಿಸಬೇಕು ಎಂದು ಆಯೋಗ ಸೂಚಿಸಿತು ನಾಳಿದ್ದು ನಡೆಯಲಿರುವ ಮೊದಲ ಹಂತದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಯೋಗವು ಎರಡು ದಿನಗಳ ಸಿಲಿಗುರಿ ಭೇಟಿ ನೀಡಿದ್ದು ಸಿದ್ದತೆಗಳ ಪರಾಮರ್ಶೆ ನಡೆಸುತ್ತಿದೆ

ವ್ಯವಸ್ಥೆಯನ್ನು ಇನ್ನಷ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ಅನಾರೋಗ್ಯಪೀಡಿತರು ಅಥವಾ ಕಾಯಿಲೆ ಇರುವವರು ಎಂಬ ನಿಯಮವನ್ನು ತೆಗೆದುಹಾಕಲಾಗಿದೆ

ದೇಶದಲ್ಲಿ ಕೋವಿಡ್ ಲಸಿಕೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಜನರು ಅನಗತ್ಯವಾಗಿ ಆತಂಕಪಡಬೇಕಾಗಿಲ್ಲ ಸರ್ಕಾರ ಲಸಿಕೆ ಲಭ್ಯತೆ ವಿತರಣೆ ಲಸಿಕೆ ಬಾಕಿ ಮತ್ತು ಲಸಿಕೆ ಮರುಪೂರಣದ ಬಗೆ ನಿಗಾ ವಹಿಸಲು ಸಮಗ್ರ ವ್ಯವಸ್ಥೆಯನ್ನು ಹೊಂದಿದೆ ಲಸಿಕೆ ಪಡೆಯಬೇಕಾದ ಥಲಾನುಭವಿ ಒಮ್ಮೆ ಮೊದಲೇ ಸಮಯಾವಕಾಶ ಪಡೆದರೆ ಮತ್ತೆ ಖಾಸಗಿ ಅಥವಾ ಸರಕಾರಿ ಆಸ್ಪ ತ್ರೆಯಲ್ಲಿ ಸಮಯವನ್ನು ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಲಸಿಕೆ ಪಡೆಯುವುದನ್ನು ಲ ವಾರಗಳ ನಂತರಕ್ಕೆ ಮುಂದೂಡುವುದು ಸರಿಯಲ್ಲ ಎಂದು ಹೇಳಲಾಗಿದೆ

ಎರಡು ಡೋಸ್ ಕೋವಿಡ್ ಲಸಿಕೆ ಪಡೆಯುವ ನಡುವಿನ ಅವಧಿ ವಿಸ್ತರಣೆ ಕೋವಿಶೀಲ್ಡ್ಗೆ ಮಾತ್ರ ಅನ್ವಯವಾಗುತ್ತದೆ ಕೋವ್ಯಾಕ್ಸಿನ್ ಲಸಿಕೆಗೆ ಅಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪ ಷ್ವಪದಿಸಿದೆ ದೇಶದಲ್ಲಿ ಸದ್ಯ ನಡೆಯುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಈ ಎರಡು ಲಸಿಕೆಗಳನ್ನು ಬಳಸಲಾಗುತ್ತಿದೆ

ಪಂಜಾಬ್ ಮತ್ತು ಮಹಾರಾಷ್ಟ್ ರಾಜ್ಯಗಳಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ ಅವರು ಎರಡೂ ರಾಜ್ಯಗಳಿಗೂ ಕಠಿಣ ಕ್ರಮಗಳನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಎಂದರು ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೊರೋನಾ ಮಾರ್ಗಸೂಚಿ ಉಲ್ಲಂಘಿಸುವವರ ವಿರುದ್ದ ದುಬಾರಿ ದಂಡಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ

ಅಲ್ಲದೆ ಯಾವ ಯಾವ ಸಮಾರಂಭಕ್ಕೆ ಎಷ್ಟು ಜನ ಸೇರಬೇಕು ಹಾಗೂ ಯಾವ ರೀತಿ ದಂಡ ವಿಧಿಸಬೇಕು ಎಂಬ ಕುರಿತು ಕಠಿಣ ನಿಯಮಗಳ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ

ಅದರಂತೆ ಸರ್ಕಾರ ಎನ್ನುವ ಪದ ಎಲ್ಲಿ ಬಳಕೆಯಾಗುತ್ತದೋ ಅದರಲ್ಲಿ ಲೆಫ್ಷಿನೆಂಟ್ ಗವರ್ನರ್ ಕೂಡ ಒಳಪಟ್ಟಿರುತ್ತಾರೆ ಅಲ್ಲದೆ ರಾಷ್ಟೀಯ ರಾಜಧಾನಿಯ ದೈನಂದಿನ ಆಡಳಿತಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ತಾನೆ ಸ್ವತ ಯಾವುದೇ ಶಾಸನಗಳನ್ನು ಮಾಡುವುದಕ್ಕೆ ನಿರ್ಬಂಧ ವಿಧಿಸಲಿದೆ ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ದೆಹಲಿಯ ಚುನಾಯಿತ ಸರ್ಕಾರದ ಅಧಿಕಾರನ್ನು ಕಸಿಯುವುದು ಈ ಮಸೂದೆಯ ಉದ್ದೇಶವಲ್ಲ ಆದರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಅಧಿಕಾರ ಕುರಿತಂತೆ ಇರುವ ಗೊಂದಲಗಳನ್ನು ನಿವಾರಿಸಲಾಗಿದೆ ಎಂದರು ಮಸೂದೆಯನ್ನು ವಿರೋಧಿಸಿದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಮಸೂದೆ ದೆಹಲಿ ಸರ್ಕಾರ ಮತ್ತು ಲೆಫ್ಚಿನೆಂಟ್ ಗವರ್ನರ್ ಬಳಿ ಇರುವ ಅಧಿಕಾರನ್ನು ಕಸಿದುಕೊಳ್ಳುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿದರು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಮಸೂದೆ ಅಸಂವಿಧಾನಿಕ ಎಂದು ಸದನದ ಬಾವಿಗಿಳಿದು ಘೋಷಣೆ ಕೂಗಿದರು ಟಿಎಂಸಿ ಸದಸ್ಯರು ಸಹ ಮಸೂದೆಯನ್ನು ವಿರೋಧಿಸಿದರು ಎರಡು ಬಾರಿ ಸದನವನ್ನು ಮುಂದೂಡಲಾಗಿತ್ತು ಬಳಿಕ ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆಯೇ ಮಸೂದೆಗೆ ಅಂಗೀಕಾರ ದೊರೆಯಿತು

ಕಳೆದ ಸೆಪ್ವೆಂಬರ್ ತಿಂಗಳಿನಲ್ಲಿ ಕೇಂದ್ರ ರೈಲ್ವೆ ಸಹಾಯಕ ಸಚಿವ ಸುರೇಶ್ ಅಂಗದಿ ಅವರ ನಿಧನದಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ತೆರವಾಗಿತ್ತು ಮಸ್ಕಿ ಕ್ಷೇತ್ರದಲ್ಲಿ ಮಾಜಿ ಕಾಂಗ್ರೆಸ್ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆ ನೀದಿ ಬಿಜೆಪಿಗೆ ಸೇರಿದ ನಂತರ ಆ ಸ್ವಾನ ತೆರವಾಗಿತ್ತು ಹಾಗೂ ಕಳೆದ ಸೆಪ್ಟೆಂಬರ್ನಲ್ಲಿ ಕೋವಿಡ್ ನಿಂದಾಗಿ ಕಾಂಗ್ರೆಸ್ ಶಾಸಕ ನಾರಾಯಣರಾವ್ ನಿಧನದಿಂದಾಗಿ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು